ಹದಿನಾರು ರಾಜ್ಯಗಳಲ್ಲಿ ಕಿರು ಅರಣ್ಯ ಉತ್ವನ್ನಗಳ ದಾಖಲೆ ಖರೀದಿ ಛತ್ತೀಸ್ಗಢಕ್ಕೆ ಮೊದಲ ಸ್ಥಾನ

ಕರ್ನಾಟಕದಲ್ಲಿ ಕೊರೊನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಹಿನ್ನೆಲೆ ಮುಂದಿನ ವ್ಯವಸ್ಥೆಯ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ದಿನಗಳ ಭೇಟಿಗಾಗಿ ಇಂದು ಬೆಳಗ್ಗೆ ರಷ್ಯಾದ ಮಾಸ್ಕೋಗೆ ತೆರಳಿದ್ದಾರೆ

ರಷ್ಯಾದ ರಕ್ಷಣಾ ಸಚಿವ ಸೆರ್ಗೆ ಶೋಯಿಗು ರಾಜನಾಥ್ ಸಿಂಗ್ ಅವರನ್ನು ವಿಕ್ಚರಿ ಪೆರೇಡ್ಗೆ ಆಹ್ವಾನಿಸಿದ್ದರು

ಇತರ ಶೌರ್ಯ ಪ್ರಶಸ್ತಿಗಳೊಂದಿಗೆ ನಾಲ್ಕು ಬ್ಯಾಟಲ್ ಆನರ್ಸ್ ಮತ್ತು ಎರಡು ಮಿಲಿಟರಿ ಕ್ರಾಸ್ ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆ ಈ ರೆಜಿಮೆಂಟ್ ಹೊಂದಿದೆ

ದೇಶದಲ್ಲಿ ಸೋಂಕು ಕಂಡುಬಂದ ಬಳಿಕ ಒಂದೇ ದಿನದಲ್ಲಿ ಅತ್ಯಧಿಕ ಪ್ರಕರಣ ಇದಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ

ರಷ್ಯಾ ಭಾರತ ಯು

ಉಭಯ ದೇಶಗಳ ನಡುವೆ ಕಳೆದ ವಾರ ಲಡಾಕ್ನ ಗಲ್ವಾನ್ ಕಣಿವೆಯಲ್ಲಿ ವಾಸ್ತಿವಿಕ ನಿಯಂತ್ರಣ ರೇಖೆಯ ಸಮೀಪ ನಡೆದ ಫರ್ಷಣೆ ಹಾಗೂ ಯೋಧರ ಸಾವು ನೋವು ಪ್ರಕರಣ ಕುರಿತಂತೆ ಪ್ರಮುಖ ಸಮಾಲೋಚನೆ ನಿರೀಕ್ವಿತ

ಇದರ ಕೇಂದ್ರ ಬಿಂದು ಚಾಂಪಾಯಿ ಜಿಲ್ಲೆಯ ಜೊಖತ್ವಾರ್ನಲ್ಲಿ ಕೇಂದ್ರೀಕ್ಷತವಾಗಿದೆ ಎಂದು ರಾಷ್ಟೀಯ ಭೂಕಂಪನ ಕೇಂದ ತಿಳಿಸಿದೆ

ಪ್ರಧಾನಮಂತ್ರಿ ನರೇಂದ ಮೋದಿ ಇಂದು ಮಿಜೊರಾಂ ಮುಖ್ಯಮಂತ್ರಿ ಜೊಮರ್ತಾಂಗ್ ಅವರೊಂದಿಗೆ ಮಾತನಾದಿ ಭೂಕಂಪನದಿಂದ ಉಂಟಾದ ಪರಿಸ್ಡಿತಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ

ಕೊರೊನಾ ಸಾಂಕ್ರಾಮಿಕದ ಅವಧಿಯಲ್ಲಿ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದ ಬುಡಕಟ್ಟು ಸಮುದಾಯಗಳ ಜೀವನ ನಿರ್ವಹಣೆಗೆ ಈ ಪ್ರಕ್ರಿಯೆ ಸಹಕಾರಿಯಾಗಿದೆ

ಬುಡಕಟ್ಟು ಸಮುದಾಯಗಳಿಂದ ಕ್ವಡಿ ಹಾಗೂ ತೋಟಗಾರಿಕೆ ಸೇರಿದಂತೆ ಹಲವು ವಲಯಗಳ ಉತ್ಪನ್ನಗಳನ್ನು ಖರೀದಿಸಲಾಗುತ್ತಿದೆ

ಅಲ್ಲಿಯ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲು ಬುಡಕಟ್ಟು ಸಮುದಾಯಗಳಿಂದ ಉತ್ಪನ್ನಗಳ ಖರೀದಿಗೆ ಅಗತ್ಯ ವ್ಯವಸ್ಥೆ ಕಲ್ವಿಸಿದೆ

ಪಾಲ್ ಸಮಿತಿ ನೀಡಿರುವ ವರದಿಯ ಬಗ್ಗೆ ಗ್ವಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಸಮಾಲೋಚನೆ ನಡೆಯಿತು ಕಂಟ್ಟೆನ್ಮೆಂಟ್ ವಲಯಗಳ ಗುರುತಿಸುವಿಕೆಯನ್ನು ಪರಿಷ್ಠರಿಸಬೇಕು ಮತ್ತು ಇಂತಹ ವಲಯಗಳಲ್ಲಿ ಕಟ್ಟುನಿಟ್ಟಿನ ನಿಗಾ ವ್ಯವಸ್ಥೆ ಹಾಗೂ ಜನಜೀವನ ಚಟುವಟಿಕೆಯ ಸಂಪೂರ್ಣ ನಿಯಂತ್ರಣಕ್ಕೆ ಆದ್ಯತೆ ನೀಡಬೇಕು ಪಾಲ್ ಸಮಿತಿ ಸೂಚಿಸಿದೆ ಕೊರೋನಾ ಸೋಂಕಿತರ ಪತ್ತೆ ಮತ್ತು ಅವರನ್ನು ಕ್ವಾರಂಟೈನ್ಗೆ ಒಳಪದಿಸುವ ಪ್ರಕ್ರಿಯೆಗೆ ಆರೋಗ್ಯ ಸೇತು ಮತ್ತು ಇತಿಹಾಸ್ ಆಪ್ಗಳ ನೆರವು ಪಡೆಯಬೇಕು ಕಂಟೈನ್ಮೆಂಟ್ ಹೊರಗಿನ ಪ್ರದೇಶಗಳಲ್ಲೂ ಸಹ ಪ್ರತಿಯೊಂದು ಮನೆಯ ಸದಸ್ಯರನ್ನು ಸೋಂಕು ಪತ್ತೆ ತಪಾಸಣೆಗೆ ಒಳಪದಿಸಬೇಕು ಇದರಿಂದ ದೆಹಲಿಯಲ್ಲಿ ಕೊರೊನಾ ಪರಿಸ್ಡಿತಿಯ ಸಮಗ್ರ ಮಾಹಿತಿ ಸಂಗ್ರಹಕ್ಕೆ ನೆರವಾಗಲಿದೆ ಎಂದೂ ಸಹ ಈ ಸಮಿತಿ ಸಲಹೆ ನೀಡಿದೆ ಕೊರೊನಾ ಪಾಸಿಟಿವ್ ವ್ಯಕ್ತಿಗಳಿಗೆ ಆಸ್ಪತ್ರೆಗಳಲ್ಲಿಯೇ ಚಿಕಿತ್ಸೆ ನೀಡಬೇಕು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಎನ್ಜಿಒಗಳ ನೆರವು ಪಡೆದು ಕೋವಿಡ್ ಆರೈಕೆ ಕೇಂದ್ರಗಳ ಸಮರ್ಪಕ ಕಾರ್ಯ ನಿರ್ವಹಣೆಯನ್ನು ಗಮನಿಸಬೇಕು ಎಂದು ಕೂಡ ಪಾಲ್ ಸಮಿತಿ ತನ್ನ ವರದಿಯಲ್ಲಿ ಸಲಹೆ ನೀಡಿದೆ ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ದನ್ ದೆಹಲಿ ಲೆಫ್ಸಿನೆಂಟ್ ಜನರಲ್ ಅನಿಲ ಬೈಜಾಲ್ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈ ನಡುವೆ ಕರ್ನಾಟಕದಲ್ಲಿ ಕೊರೊನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ನಿರ್ಧರಿಸಲು ಮುಖ್ಯಮಂತ್ರಿ ಬಿ ಎಸ್ ಯುಡಿಯೂರಪ್ಪ ಇಂದು ಮಹತ್ವದ ಸಭೆ ನಡೆಸುತ್ತಿದ್ದಾರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕೊರೊನಾ ಪ್ರಕರಣಗಳು ನಿಯಂತ್ರಣಕ್ಕೆ ಬಂದಿಲ್ಲ

ರಾಜ್ಯದಲ್ಲಿ ವಾಣಿಜ್ಯಿಕ ಸೇರಿದಂತೆ ಎಲ್ಲಾ ವಲಯಗಳ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸುವ ಉದ್ದೇಶದಿಂದ ಕಳೆದ ತಿಂಗಳಿಂದ ಲಾಕ್ಡೌನ್ ನಿರ್ಬಂಧಗಳನ್ನು ಹಂತಹಂತವಾಗಿ ತೆರವುಗೊಳಿಸಲಾಗಿದೆ ಈ ನಡುವೆ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ಆಗಮಿಸುವವರ ಕ್ವಾರಂಟೈನ್ ನಿಯಮವನ್ನು ಪರಿಷ್ಕರಿಸಲಾಗಿದೆ